ಐದು ಸಾರ್ವಜನಿಕ ವಲಯದ ಉದ್ದಿಮೆಗಳಲ್ಲಿನ ತನ್ನ ಷೇರು ಮಾರಾಟ ಮಾಡಲು ಕೇಂದ್ರ ಸರ್ಕಾರ ಅನುಮೋದನೆ ಬಂಡವಾಳ ವಾಪಸಾತಿ ಕಾರ್ಯತಂತ್ರ ಮೂಲಕ ಇರಿಸಲಾದ ಸಂಪನ್ನೂಲವನ್ನು ಸಾಮಾಜಿಕ ವಲಯದ ಮತ್ತು ಅಭಿವೃದ್ದಿ ಕಾರ್ಯಕ್ರಮಗಳ ಬಳಕೆಗೆ ನಿರ್ಧಾರ

ಆರ್ಥಿಕ ವ್ಯವಹಾರಗಳ ಕುರಿತಾದ ಸಚಿವ ಸಂಪುಟ ಸಮಿತಿ ಸಿಸಿಇಎ ಭಾರತ್ ಪೆಟ್ರೋಲಿಯಂ ಕಾರ್ಪೋರೇಷನ್ ಲಿಮಿಟೆಡ್ ಬಿಪಿಸಿಎಲ್ ಶಿಪ್ವಿಂಗ್ ಕಾರ್ಪೋರೇಷನ್ ಆಫ್ ಇಂಡಿಯಾ ಎಸ್ಸಿಐ ಕಂಟ್ಲೆನರ್ ಕಾರ್ಮೋರೇಷನ್ ಆಫ್ ಇಂಡಿಯಾ ಸಿಒಎನ್ಸಿಒಆರ್ ನಾರ್ಥ್ ಈಸ್ಟ್ ಎಲೆಕ್ಸಿಕ್ ಪವರ್ ಕಾರ್ಮೋರೇಷನ್ ಲಿಮಿಟೆಡ್ ನೀಷ್ಕೋ ಮತ್ತು ಭಾರತೀಯ ತೇಟ್ರಿ ಜಲವಿದ್ದುತ್ ಅಭಿವೃದ್ದಿ ನಿಗಮ ನಿಯಮ ಡಿಎಚ್ಡಿಸಿಗಳಿಂದ ಕಾರ್ಚತಂತ್ರ ಬಂಡವಾಳ ಹಿಂತೆಗತಕ್ಕೆ ಅನುಮೋದನೆ ನೀಡಿದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಸರ್ಕಾರ ಅಭಿವೃದ್ದಿ ಮತ್ತು ಸಾಮಾಜಿಕ ವಲಯದ ಕಾರ್ಯತ್ರಮಗಳಿಗೆ ಇವುಗಳ ಸಂಪನ್ನೂಲ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ

ಆ ಮೂಲಕ ಸಾರ್ವಜನಿಕ ಉದ್ಲಿಮೆಗಳ ನಿರ್ವಹಣೆ ಪರಿಣಾಮಕಾರಿಗೊಳಿಸುವುದರ ಜೊತೆಗೆ ಆರ್ಥಿಕ ಅಭಿವ್ಯದ್ಲಿಗೆ ನೆರವಾಗುವ ಉದ್ಗೇತ ಹೊಂದಲಾಗಿದೆ

ಖರೀದಿದಾರರಿಗೆ ಅದರ ವರ್ಗಾವಣೆ ನಿಯಂತ್ರಣವನ್ನು ನೀಡಲಾಗುವುದು ನೂಮಾಲಿ ಫರ್ ರಿಫ್ಲೆನರಿ ಫಟಕವನ್ನು ಅದರಿಂದ ಹಿಂತೆಗೆದುಕೊಳ್ಳಲಾಗುವುದು ಎಂದು ಅವರು ಹೇಳಿದರು

ಆಯ್ದ ಸಾರ್ವಜನಿಕ ವಲಯದ ಉದ್ಗಿಮೆಗಳಲ್ಲಿ ಬಂಡವಾಳ ವಾಪಾಸಾತಿಗೆ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಆರ್ಥಿಕ ಮ್ಲವಹಾರಗಳ ಕುರಿತಾದ ಸಂಪುಟ ಸಮಿತಿ ಸಿಸಿಇಎ ಭಾರತೀಯ ರಾಷ್ಸೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ನಿರ್ವಹಣೆ ವರ್ಗಾವಣೆ ಟಒಟಿ ಮಾದರಿಯಲ್ಲಿ ಕೆಲವೊಂದು ತಿದ್ಗುಪಡಿ ಮಾಡಲು ಅನುಮೋದನೆ ನೀಡಿದೆ ಈ ಮಾದರಿ ಮೂಲಕ ಬಾಸಗಿ ವಲಯದಲ್ಲಿ ಪರಿಣಾಮಕಾರಿಯಾಗಿ ಟೋಲ್ ಸಂಗ್ರಹ ಮಾಡುವ ವ್ಯವಸ್ನೆ ಇದೆ ಬಾಸಗಿ ವಲಯದವರಿಗೆ ಇನ್ನೂ ಹೆಚ್ಚನ ಹೂಡಿಕೆಗೆ ಹಾಗೂ ಆಸ್ತಿ ಸೃಷ್ಟಿಗೆ ಅವಕಾಶ ಮಾಡಿಕೊಡುವ ಪ್ರಸ್ತಾವಗಳಗೆ ಸಿಸಿಇಎ ಅನುಮೋದನೆ ನೀಡಿದೆ ದೇಶಾದ್ವಂತ ಹೆದ್ದಾರಿ ಅಭಿವೃದ್ದಿಯಿಂದ ಸೃಷ್ಷಿಯಾಗುವ ಹಣವನ್ನು ಮತ್ತಷ್ಟು ರಸ್ತೆಗಳ ಅಭಿವೃದ್ಧಿಗೆ ಬಳಕೆ ಮಾಡಲಾಗುವುದು

ಅವುಗಳನ್ನು ಪತ್ತು ಪ್ರತ್ಯೇಕ ಬಿಡ್ಗಳನ್ನಾಗಿ ಪರಿಗಣಿಸಲಾಗಿದ್ದು ಅವುಗಳಿಂದ ಖಾಸಗಿ ವಲಯದ ಮೂಲಕ ಹೆಚ್ಚಿನ ಬಂಡವಾಳ ಆಕರ್ಷಿಸಲು ನಿರ್ಧರಿಸಲಾಗಿದೆ

ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಪುಟ ಸಭೆಯ ನಂತರ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು

ಎಂಎಂಟಿಸಿ ಈಗಾಗಲೇ ಜಾಗತಿಕ ಮಾರುಕಟ್ಟೆಯಿಂದ ನಾಲ್ಕು ಸಾವಿರ ಟನ್ ಈರುಳ್ಳ ಖರೀದಿಗೆ ಟೆಂಡರ್ ಕರೆದಿದೆ ಭಾರತದ ಪೇಟೆಂಟ್ ವಿನ್ನಾಸ ಮತ್ತು ಟ್ರೆಡ್ ಮಾರ್ಕ್ಗಳ ಕಂಟ್ರೋಲರ್ ಜನರಲ್ ಅಡಿಯಲ್ಲಿ ಭಾರತೀಯ ಪೇಟೆಂಟ್ ಕಚೇರಿ ಮೂಲಕ ಪೇಟೆಂಟ್ ಪ್ರಾಸಿಕ್ಕೂಪನ್ ಹೈವೇ ಕಾರ್ಯಕ್ರಮ ಜಾರಿಗೊಳಿಸುವ ಪ್ರಸ್ತಾವಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಈ ಕಾರ್ಯಕ್ರಮ ಜಪಾನ್ ಪೇಟೆಂಟ್ ಕಚೇರಿ ಹಾಗೂ ಭಾರತೀಯ ಪೇಟೆಂಟ್ ಕಚೇರಿಗಳಲ್ಲಿ ಮೂರು ವರ್ಷಗಳ ಅವಧಿಗೆ ಪ್ರಾಯೋಗಿಕ ಆಧಾರದಲ್ಲಿ ಆರಂಭವಾಗಲಿದೆ ವಿದ್ಯುನ್ಸಾನ ಕಂಪ್ಯೂಟರ್ ಸ್ಕೆನ್ಸ್ ಮಾಹಿತಿ ತಂತ್ರಜ್ವಾನ ಜವಳಿ ಆಟೋಮೋಬ್ಲೆಲ್ ಮತ್ತಿತರ ವಿಷಯಗಳಲ್ಲಿ ಭಾರತೀಯ ಪೇಟೆಂಟ್ ಕಚೇರಿ ಅರ್ಜಿಗಳನ್ನು ಸ್ವೀಕರಿಸಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ಅಕೌಂಟೆಂಟ್ ಜನರಲ್ ಮತ್ತು ಡೆಪ್ಲೂಟಿ ಅಕೌಂಟೆಂಟ್ ಜನರಲ್ಗಳ ಸಮಾವೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ದೇಶಾದ್ಯಂತ ಇರುವ ಎಲ್ಲ ಅಕೌಂಟೆಂಟ್ ಜನರಲ್ ಮತ್ತು ಡೆಪ್ಲೂಟಿ ಅಕೌಂಟೆಂಟ್ ಜನರಲ್ಗಳನ್ನು ಉದ್ದೇಶಿಸಿ ಭಾಷಣ ಮಾಡುವ ಮುನ್ನ ಅವರು ಸಿಎಜಿ ಕಚೇರಿಯಲ್ಲಿ ಮಹಾತ್ಮಾಗಾಂಧಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಡಿಜೆಟಲ್ ಜಗತ್ತಿನಲ್ಲಿ ಆಡಿಟ್ ಮತ್ತು ಭರವಸೆ ವರ್ಗಾವಣೆ ಈ ಸಮಾವೇಶದ ಘೋಷವಾಖ್ಯವಾಗಿದೆ ಮುಂದಿನ ವರ್ಷಗಳಲ್ಲಿ ಭಾರತ ಆಡಿಟ್ ಮತ್ತು ಅಕೌಂಟ್ ್ ಇಲಾಖೆ ಸಾಗಬೇಕಿರುವ ಮಾರ್ಗದ ದಿಕ್ವೂಚಿಯನ್ನು ರೂಪಿಸುವುದು ಇದರ ಉದ್ದೇಶವಾಗಿದೆ

ರಾಜ್ಯ ಸರ್ಕಾರಗಳ ಪೂರ್ವಾನುಮತಿ ಇಲ್ಲದೆ ಯಾವುದೆ ರೀತಿಯ ಚಿಟ್ಫಂಡ್ ಚಟುವಟಿಕೆಗಳನ್ನು ನಡೆಸುವುದನ್ನು ನಿಷೇಧಿಸುತ್ತದೆ ಜನರಿಗೆ ಹೆಚ್ಚಿನ ಅನುಕೂಲ ಒದಗಿಸಲು ಹಾಗೂ ಹಾಲಿ ಈ ವಲಯದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಲು ಈ ತಿದ್ದುಪಡಿ ಸಹಕಾರಿಯಾಗಲಿದೆ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಧ್ ಕಾಕೂರ್ ಸಮಾಜದಲ್ಲಿನ ಬಡ ಹಾಗೂ ದುರ್ಬಲ ವರ್ಗದ ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುವ ಉದ್ದೇಶದಿಂದ ಈ ಮಸೂದೆಯನ್ನು ತರಲಾಗುತ್ತದೆ ಎಂದು ಹೇಳಿದರು

ಪ್ರವಾಸೋದ್ಯಮ ವಲಯದಲ್ಲಿ ಭಾರತ ಮತ್ತು ಫಿನ್ಲ್ಲಾಂಡ್ ನಡುವೆ ಪರಸ್ವರ ಸಹಕಾರ ಬಲವರ್ಧನೆ ಕುರಿತ ಒಡಂಬಡಿಕೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಪ್ರವಾಸೋದ್ಯಮ ವಲಯದಲ್ಲಿ ದತ್ತಾಂಶ ಮತ್ತು ಜ್ಞಾನ ಹಾಗೂ ಪರಿಣಿತಿಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಹಾಗೂ ದ್ವೀಪಕ್ಷಿಯ ಸಹಕಾರ ಸಂಬಂಧ ಉತ್ತೇಜಿಸುವ ಗುರಿಯನ್ನು ಈ ಒಡಂಬಡಿಕೆ ಒಳಗೊಂಡಿದೆ ಅಲ್ಲದೆ ಪ್ರವಾಸೋದ್ದಮ ನೀತಿ ರೂಪಿಸುವುದು ಅದನ್ನು ಜಾರಿಗೊಳಿಸುವ ಕುರಿತಂತೆ ಪರಸ್ಪರ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಈ ಒಪ್ಪಂದ ನೆರವಾಗಲಿದೆ

ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಈ ಚಲನಚಿತ್ರೋತ್ವವ ಉದ್ವಾಟಿಸಿ ದೇಶದಲ್ಲಿ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಅಗತ್ತ ಅನುಮತಿಗಳನ್ನು ಒಂದಡೆ ನೀಡಲು ಸರ್ಕಾರ ಏಕಗವಾಕ್ಷಿ ವ್ಯವಸ್ಥೆಯನ್ನು ಆರಂಭಿಸಿದೆ ಎಂದರು ಇದರಿಂದಾಗಿ ಗೋವಾ ಲೇಹ್ ಲಡಾಬ್ ಅಂಡಮಾನ್ ನಿಕೋಬಾರ್ಗಳಗೆ ನೆರವಾಗಲಿದೆ ಎಂದು ಹೇಳಿದರು

ಹೆಸರಾಂತ ಫ್ರೆಂಚ್ ಚಿತ್ರನಟ ಇಸಬೆಲ್ಲೆ ಹುಪ್ಪರ್ಟ್ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಲಡಾಖ್ನ ಸಿಯಾಚನ್ ಹಿಮಪಾತದಲ್ಲಿ ಮೂವರು ಯೋಧರು ಮೃತಪಟ್ಟರುವುದಕ್ಕೆ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ತೀವ್ರ ಶೋಕ ವ್ಚಕ್ತಪಡಿಸಿದ್ದಾರೆ ಅವರು ಭಾರೀ ಶೀತದ ವಾತಾವರಣದಲ್ಲಿ ಯೋಧರು ಜೀವ ತ್ವಾಗ ಮಾಡಿದ್ದಾರೆ ಎಂದು ಸಂತಾಪ ಸೂಚಿಸಿದ್ದು

ಸೋಮವಾರ ವಿಶ್ವದ ಅತೀ ಎತ್ತರದ ಯುದ್ದ ಭೂಮಿಯಲ್ಲಿ ಕರ್ತವ್ದದಲ್ಲಿ ನಿತರರಾಗಿದ್ದಾಗ ಹೊಶಿಯಾರ್ಪುರ್ ಜಿಲ್ಲೆಯ ಗುರುದಾಸ್ಪುರ್ನ ನಾಯಕ್ ಮಣೀಂದರ್ ಸಿಂಗ್ ಸಂಗ್ರೋರ್ನ ಯೋಧ ವೀರ್ಪಾಲ್ ಸಿಂಗ್ ಮತ್ತು ಯೋಧ ಡಿಂಪಲ್ ಕುಮಾರ್ ಹಿಮಪಾತದಿಂದಾಗಿ ಸಾವನ್ನಪ್ಪಿದ್ದರು

ಹಾಲಿ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ಅವರು ಶನಿವಾರ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮ್ಮ ಪಕ್ಷ ಭಾರೀ ಹಿನ್ನಡೆ ಅನುಭವಿಸಿದ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದರಿಂದ ಈ ಬೆಳವಣಿಗೆ ನಡೆದಿದೆ ವಿಕ್ರಮ್ ಸಿಂಫೆ ಅವರ ಪಕ್ಷದ ಅಭ್ಯರ್ಥಿ ಸಜಿತ್ ಪ್ರೇಮದಾಸ್ ಅವರು ಚುನಾವಣೆಯಲ್ಲಿ ಗೊಟಬಯ ಎದುರು ಸೋಲುಂಡರು ರಾಜಪಕ್ಲ ಅವರ ವಕ್ತಾರರು ವಿಕ್ರಮಸಿಂಘೆ ಅವರು ಅಧಿಕೃತವಾಗಿ ರಾಜೀನಾಮೆ ನೀಡಿದ ಬಳಿಕ ಮಧ್ಯಾಹ್ನದ ನಂತರ ಹೊಸ ಪ್ರಧಾನಮಂತ್ರಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ ಎಂದು ಹೇಳಿದ್ದಾರೆ ಭಾರತದ ಸೌಕಾಪಡೆಗೆ ಅಗತ್ತವಾದ ಉಪಕರಣಗಳನ್ನು ಒದಗಿಸುವ ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಲದ ಶಸ್ತಾಸ್ತಗಳ ಮಾರಾಟ ಕುರಿತು ಅಮೆರಿಕಾದ ಟ್ರಂಪ್ ಆಡಳಿತ ಅಧಿಸೂಚನೆ ಹೊರಡಿಸಿದೆ ಭಾರತೀಯ ನೌಕಾಪಡೆಗೆ ಅಗತ್ಯ ಶಸ್ತಾಸ್ತಗಳನ್ನು ಪಡೆಯಲಾಗುವುದು